ವಿಶ್ಲದ ಅತಿ ದೊಡ್ಡ ಆರೋಗ್ಯ ರಕ್ಷಣಾ ಕಾರ್ತ್ರಮವಾಗಿರುವ ಈ ಯೋಜನೆ

ರಾಜಕೀಯ ನಾಯಕರ ಪ್ರಚಾರ ಮತ್ತಷ್ಸು ಬಿರುಸುಗೊಂಡಿದೆ ಕ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಪರಿಯಾಣದ ಚರ್ನಿ ದಾದ್ರಿ ಮತ್ತು ತನೇಸರ್ನಲ್ಲಿ ಪ್ರಚಾರ ಭಾಷಣ ಮಾಡಲಿದ್ದಾರೆ

ಗಡಿಯಲ್ಲಿ ನಡೆಯುತ್ತಿದ್ದ ಭಯೋತ್ವಾದನೆ ಪ್ರಮಾಣ ಕೂಡ ಕಡಿಮೆಯಾಗಲಿದೆ ಎಂದು ಉಪ ರಾಷ್ಲಪತಿ ಎಂ ವೆಂಕಯ್ಲನಾಯ್ಲ ತಿಳಿಸಿದ್ದಾರೆ ಸಿಯೆರಾಲಿಯೋನ್ ರಾಜಧಾನಿ ಫ್ರೀಟೌನ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ಲೇತಿಸಿ ವೆಂಕೆಯ್ಲನಾಯ್ನು ಭಾಷಣ ಮಾಡಿದರು ಭಾರತದ ನೆರೆ ರಾಷ್ಲವೊಂದು ಭಯೋತ್ಪಾದನೆಯನ್ನು ಪೋಷಿಸುತ್ತಿದೆ ಉಗ್ರರಿಗೆ ಎಲ್ಲ ರೀತಿಯ ಬೆಂಬಲ ಆರ್ಥಿಕ ನೆರವು ನೀಡುತ್ತಿರುವುದು ಜಗಜ್ವಾಹೀರಾಗಿದೆ ಎಂದು ಅವರು ಹೇಳಿದರು ಮಹಾರಾಷ್ಷದಲ್ಲಿ ಆಡಳಿತಾರೂಡ ಬಿಜೆಪಿ ವಿಧಾನಸಭಾ ಚುನಾವಣೆಗೆ ಮುಂಬೈನಲ್ಲಿ ಇಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ ಪಕ್ಷದ ಕಾರ್ಯಾಧಾಕ್ಷ ಜೆ

ನಡ್ಡಾ ಮತ್ತು ರಾಜ್ಯದ ಮುಖ್ಯಮಂತ್ರಿ ದೇವೇಂದ್ರ ಫಡ್ವವೀಸ್ ಪಕ್ಷದ ಸಂಕಲ್ಪ ಪತ್ರವನ್ನು ಬಿಡುಗಡೆ ಮಾಡಿದರು ಮತ್ತೊಂದೆಡೆ ಹಿರಿಯ ಕಾಂಗ್ರೆಸ್ ನಾಯಕ ಅಕೋಕ್ ಗೆಹ್ಲೋಟ್ ಅವರು ಸಹ ಮುಂಬೈನಲ್ಲಿಂದು ದಿನವೀಡಿ ಪ್ರಚಾರ ಸಭೆಗಳನ್ನು ನಡೆಸಲಿದ್ದಾರೆ

ಭಾರತ ಮತ್ತು ನೆದರ್ಲೆಂಡ್ ನಡುವಿನ ಸಂಬಂಧ ವ್ಯದ್ಲಿಗೆ ಆರ್ಥಿಕ ಸಹಕಾರ ಶ್ರಮುಖವಾಗಿದೆ ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ ನೆದರ್ಲೆಂಡ್ನ ದೊರೆ ವಿಲ್ಲೆಮ್ ಅಲೆಕಾಂಡರ್ ಮತ್ತು ರಾಣಿ ಮ್ಯಾಕಿಮಾ ಅವರಿಗೆ ರಾಷ್ಷಪತಿ ಭವನದಲ್ಲಿ ಏರ್ಪಡಿಸಲಾಗಿದ್ದ ವಿಶೇಷ ಟಿತಣಕೂಟದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮಾತನಾಡಿದರು ನೆದರ್ಲ್ಲಾಂಡ್ ಐರೋಷ್ನ ಒಕ್ಕೂಟಗಳ ಪ್ಲೆಕಿ ಭಾರತ ಅರ್ಥಿಕ ವಹಿವಾಟು ಸಂಬಂಧ ಇಟ್ಸಕೊಂಡಿರುವ ನಾಲ್ಲನೇ ಅತಿ ದೊಡ್ಡ ದೇಶವಾಗಿದೆ ನೆದರ್ಲೆಂಡ್ನ ಅತಿ ಹೆಚ್ಚು ಉದ್ದಮಿಗಳು ಭಾರತದಲ್ಲಿ ಹೂಡಿಕೆ ಮಾಡಿರುವುದು ಸ್ವಾಗತಾರ್ಹ ಎಂದು ರಾಮನಾಥ್ ಕೋವಿಂದ್ ತಿಳಿಸಿದರು ಕೃಷಿ ಜಲ ನಿರ್ವಹಣೆ ತ್ವಾಜ್ಯ ನಿರ್ವಹಣೆ ಬಂದರು ಅಭಿವೃದ್ದಿ ನಗರಾಭಿವೃದ್ದಿ ಕ್ಷೇತ್ರದಲ್ಲಿ ನೆದರ್ಲೆಂಡ್ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿದೆ

ಡಿಜಿಟಲೀಕರಣ ಅತ್ಯಂತ ಮಹತ್ವವಾದ ಪ್ರಕ್ರಿಯೆಯಾಗಿದ್ದು ಇದನ್ನು ಕಡಿಮೆ ವೆಚ್ಚದ ಮತ್ತು ಸ್ಲೇಯವಾಗಿ ಅಭಿವ್ವದ್ಲಿಪಡಿಸಿದ ತಂತ್ರಜ್ಞಾನದ ಮೂಲಕ ಸಾಧಿಸಲು ಸಾಧ್ಯ ಎಂದು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಉದ್ದೇತಿಸಿ ಮಾತನಾಡಿದ ಸಚಿವರು ಭಾರತ ಈಗ ವಿಶಾಲವಾದ ದೃಷ್ಟಿಕೋನ ಹೊಂದಿದ್ದು ಬದಲಾವಣೆಗಾಗಿ ಸುಧಾರಣೆ ಮಾಡಲಿದೆ ಮತ್ತು ಕಾರ್ಯೋನ್ನುಖವಾಗಲಿದೆ ಎಂದು ತಿಳಿಸಿದರು ಆಧಾರ್ ಕಾರ್ಡ್ ವ್ವಕ್ಷಿಯ ಅಸ್ತಿತ್ತಕ್ಷೆ ನೀಡಲಾದಂತಹ ಡಿಜಿಟಲ್ ಆಧಾರವಾಗಿದ್ದು ಈ ಪದ್ಧತಿಯ ನಕಲು ಮಾಡಲು ಸಾಧ್ಯವಿಲ್ಲ ಎಂದು ಅವರು ತಿಳಿಸಿದರು ಆಧಾರ್ ಡಿಜೆಟಲ್ ಭಾರತದ ಭವಿಷ್ಟವಾಗಿದೆ ಎಂದು ಸಚಿವರು ತಿಳಿಸಿದರು ಡೇಟಾ ಲಭ್ಯತೆ ಡೇಟಾ ಉಪಯುಕ್ತತೆ ಡೇಟಾ ನಾವಿನ್ನೀಕರಣ ಡೇಟಾ ಕಾಮರ್ಸ್ ಮತ್ತು ಡೇಟಾ ಖಾಸಗೇಕರಣ ಈ ಎಲ್ಲ ಅಂಶಗಳು ಪೂರಕವಾಗಿ ಕಾರ್ಯನಿರ್ವಹಿಸುವುದು ಅವಶ್ವಕ ಎಂದು ಅವರು ಅಭಿಪ್ರಾಯಪಟ್ಟರು

ಕಳೆದ ತಿಂಗಳು ಈ ಬ್ವಾಂಕ್ ಮೇಲೆ ಕೆಲವು ನಿರ್ಬಂಧಗಳನ್ನು ವಿಧಿಸಿದ ನಂತರ ಆರ್ಬಿಐ ವಿತ್ ಡ್ರಾ ಮಿತಿಯನ್ನು ಮೂರನೇ ಬಾರಿಗೆ ಹೆಚ್ಚಳ ಮಾಡುತ್ತಿದೆ ಬ್ಲಾಂಟನ ಪಣಕಾಸು ಪರಿಸ್ಥಿತಿಯನ್ನು ಮತ್ತು ತನ್ನ ಕೇವಣಿದಾರರಿಗೆ ಪಣ ಪಾವತಿ ಮಾಡುವ ಸಾಮರ್ಥ್ಯವನ್ನು ಪರಿಶೀಲಿಸಿದ ನಂತರ ವಿತ್ ಡ್ರಾ ಮಿತಿಯನ್ನು ಮತ್ತಪ್ಪು ಪರಿಷ್ಠರಿಸಲು ನಿರ್ಧರಿಸಿರುವುದಾಗಿ ಆರ್ಬಿಐ ತಿಳಿಸಿದೆ

ಕಾಶ್ನೀರ ಕಣಿವೆಯಲ್ಲಿ ಪರಿಸ್ತಿತಿ ಈಗ ಬಹುತೇಕ ಸುಧಾರಿಸಿದ್ಲು ಕಳೆದ ಎರಡು ತಿಂಗಳಲ್ಲಿ ಯಾವುದೇ ಹಿಂಸಾಚಾರ ನಡೆದಿಲ್ಲ ಎಂದು ಜಮ್ತು ಕಾತ್ನೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ದಾರೆ ಕಥುವಾದಲ್ಲಿ ನಿನ್ನೆ ಸಮಾರಂಭವೊಂದರಲ್ಲಿ ಮಾತನಾಡಿದ ರಾಜ್ಯಪಾಲರು ಕಣಿವೆ ರಾಜ್ಞದಲ್ಲಿ ಕಳೆದ ಎರಡು ತಿಂಗಳಲ್ಲಿ ಯಾವುದೇ ಪ್ರತಿಭಟನೆ ನಡೆದಿಲ್ಲ ಒಂದೇ ಒಂದು ಗುಂಡಿನ ಪ್ರಯೋಗವೂ ಆಗಿಲ್ಲ ಭದ್ರತಾ ಪಡೆಗಳ ಕಟ್ಲುನಿಟ್ಲಿನ ನಿಗಾ ವ್ಲವಸ್ಥೆಯಿಂದ ಈ ಸುಧಾರಣೆ ಸಾಧ್ಯವಾಗಿದೆ ಎಂದರು ಜಮ್ನಿ ಕಾಶ್ನೀರ ಹೊಲೀಸ್ ಇಲಾಖೆ ದೇಶದ ಅತ್ತುತ್ತಮ ಹೊಲೀಸ್ ಪಡೆಗಳಲ್ಲಿ ಒಂದಾಗಿದೆ ಅವರಿಗೆ ನೀಡುವ ಪರಿಹಾರ ಮೊತ್ತವನ್ನು ಹೆಚ್ಚಿಸಲಾಗುವುದು ಎಂದು ಭರವಸೆ ನೀಡಿದರು ಕಾತ್ನೀರ ಕಣಿವೆಯಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ನಿರ್ಬಂಧಿಸುವುದು ಆ ಪ್ರದೇಶದ ಒಟ್ಲಾರೆ ಸುರಕ್ಷತೆಯ ದೃಷ್ಷಿಯಿಂದ ಅತ್ಯಗತ್ಯವಾಗಿತ್ತು ಭಯೋತ್ವಾದಕರು ತಮ್ಮ ಚಟುವಟಿಕೆಯನ್ನು ತೀವ್ರಗೊಳಿಸಲು ಮೊಬೈಲ್ ಸೇವೆಗಳನ್ನು ಬಳಸಬಹುದಾದ ಸಾಧ್ಯತೆ ಇದ್ದ ನಿರ್ಬಂಧಿಸಬೇಕಾಯಿತು ಎಂದು ಸತ್ತಪಾಲ್ ಮಲ್ಲಿಕ್ ಸಮರ್ಥಿಸಿಕೊಂಡರು ಜಮ್ನು ಕಾಶ್ನೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ನಿನ್ನೆ ಸಂಜೆ ಶಂಕಿತ ಭಯೋತ್ಪಾದಕರ ಗುಂಡಿನ ದಾಳಿಗೆ ಒಬ್ಬ ಟ್ರಕ್ ಚಾಲಕ ಬಲಿಯಾಗಿದ್ದಾನೆ ಈ ಪ್ರದೇಶದಲ್ಲಿ ಇಬ್ಲರು ಮುಸುಕುದಾರಿ ಭಯೋತ್ವಾದಕರು ರಾಜಸ್ಥಾನದ ಟ್ರಕ್ ಚಾಲಕ ಷರೀಘ್ಖಾನ್ ಮೇಲೆ ದಾಳಿ ನಡೆಸಿದರು ದಾಳಿ ನಡೆದ ಪ್ರದೇಶ ಪುಲ್ಹಾಮಾ ಶೋಪಿಯಾನ್ ರಸ್ತೆ ಸಮೀಪದ ಸಿಂಧೂ ತಿರ್ಗಲ್ ಗ್ರಾಮ ವಾಪ್ತಿಯಲ್ಲಿದೆ ಪಣ್ಣಿನ ಬುಟ್ಸಗಳನ್ನು ಟ್ರಕ್ಗೆ ತುಂಬಿಸುತ್ತಿದ್ದ ಚಾಲಕನ ಮೇಲೆ ದಾಳಿ ನಡೆದಾಗ ತೀವ್ರವಾಗಿ ಗಾಯಗೊಂಡ ಆತ ನಂತರ ಕೊನೆಯುಸಿರೆಳೆದಿದ್ದಾಗಿ ಪೊಲೀಸ್ ಮೂಲಗಳು ಮಾಹಿತಿ ನೀಡಿವೆ ನಂತರ ಟ್ರಕ್ಗೆ ಭಯೋತ್ವಾದಕರು ಬೆಂಕಿ ಹಚ್ಚಿರುವುದಾಗಿಯೂ ವರದಿಯಾಗಿದೆ ಜಮಾತ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಉಗ್ರ ಸಂಘಟನೆ ಭಾರತದಲ್ಲಿ ತನ್ನ ಜಾಲವನ್ನು ಹೆಚ್ಚಿಸಿಕೊಳ್ಳಲು ಸಂಚು ರೂಪಿಸಿದೆ ಎಂದು ರಾಷ್ಷೀಯ ತನಿಖಾ ದಳದ ಮುಖ್ಯಸ್ಥರಾದ ವೈಸಿ ಮೋದಿ ತಿಳಿಸಿದ್ದಾರೆ ನವದೆಹಲಿಯಲ್ಲಿ ನಡೆದ ರಾಜ್ಯದ ಭಯೋತಾದಕ ನಿಗ್ರಹ ದಳದ ಅಧಿಕಾರಿಗಳ ಸಮಾವೇಶದಲ್ಲಿ ವೈಸಿ ಮೋದಿ ಮಾತನಾಡಿದರು ಜಮಾತ್ ಮುಜಾಹಿದ್ದೀನ್ ಬಾಂಗ್ವಾದೇಶ ಉಗ್ರ ಸಂಘಟನೆಯು ಕರ್ನಾಟಕ ಜಾರ್ಖಂಡ್ ಬಿಹಾರ ಮಹಾರಾಷ್ ಮತ್ತು ಕೇರಳದಲ್ಲಿ ಹೆಚ್ಚು ಸ್ಕಿಯವಾಗಲು ಸಂಚು ರೂಪಿಸುತ್ತಿದೆ

ಮೋದಿ ಕರೆ ನೀಡಿದರು

ದಕ್ಷಿಣ ಭಾರತದಲ್ಲಿ ನೆಲೆ ಕಂಡುಕೊಳ್ಳಲು ಆ ಸಂಘಟನೆ ನಿರಂತರವಾಗಿ ಪಯುತ್ತಿಸುತ್ತಿದೆ ಕರ್ನಾಟಕ ತಮಿಳುನಾಡು ಗಡಿ ಭಾಗದ ಕೃಷ್ಷಗಿರಿಯಲ್ಲಿ ಪ್ರಾಯೋಗಿಕವಾಗಿ ರಾಕೆಟ್ ಲಾಂಚರ್ಗಳನ್ನು ಉಪಯೋಗಿಸಿರುವುದು ಬೆಳಕಿಗೆ ಬಂದಿದೆ ಎಂದು ರಾಷ್ಷೀಯ ತನಿಖಾ ದಳ ತಂಡದ ಇನ್ಪೆಕರ್ ಜನರಲ್ ಅಲೋಕ್ ಮಿತ್ತಲ್ ತಿಳಿಸಿದ್ದಾರೆ ಜಮ್ನು ಕಾಶ್ನೀರದ ಗಡಿ ಜಿಲ್ಲೆ ಪೂಂಚೆನಲ್ಲಿ ಭಾರತೀಯ ಮುಂಚೂಣಿ ಪಡೆಗಳು ಹಾಗೂ ನಾಗರೀಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಟ್ಟುಕೊಂಡು ಪಾಕಿಸ್ನಾನದ ಪಡೆಗಳು ಮತ್ತೊಮ್ನೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸುವ ಮೂಲಕ ಮತ್ತೊಮ್ನೆ ಕದನ ವಿರಾಮವನ್ನು ಉಲ್ಲಂಘಿಸಿರುವ ಪ್ರಕರಣ ವರದಿಯಾಗಿದೆ

ಪಿ ಜೆ ಅಬ್ಲುಲ್ ಕಲಾಂ ಅವರ ಜನ್ನ ದಿನಾಚರಣೆ ಅಂಗವಾಗಿ ರಾಷ್ಲ ಗೌರವ ಸಲ್ಲಿಸುತ್ತದೆ

ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದೂ ಕರೆಯುತ್ತಾರೆ

ವೆಂಕಯ್ನಾಯ್ನಿಮತ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಡಾ ಕಲಾಂ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ

ಕಲಾಂ ಒಬ್ಬ ಮಹಾನ್ ವಿದ್ನಾಂಸ ಶಿಕ್ಷಕ ಎಲ್ಲೆಡೆಯಿಂದ ಪ್ರೀತಿ ಗೌರವಗಳನ್ನು ಗಳಿಸಿದ್ದರು ಎಂದು ಉಪರಾಷ್ಟಪತಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ

ಕಲಾಂ ಅವರು ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಅಸಂಬ್ಲಾತ ಕೊಡುಗೆಗಳನ್ನು ನೀಡಿದ್ದಾರೆ ಭಾರತವನ್ನು ಪಬಲ ರಾಷವನ್ಯಾಗಿ ಮಾಡುವ ಅವರ ಬದ್ಧತೆ ದೇಶಪೇಮ ಮತ್ತು ದ್ವಷಿಕೋನ ಜನರಿಗೆ ಸ್ಕೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಎಂ

ಕಲಾಂ ಅವರ್ ಜನ್ನ ದಿನಾಚರಣೆಯಂದು ಭಾರತ ವಂದನೆ ಸಲ್ಲಿಸುತ್ತದೆ ಎಂದು ಪ್ರಧಾನಿ ನರೇಂದ್ರಮೋದಿ ಹೇಳಿದ್ದಾರೆ

ಮತ್ತು ಆ ಸಂಬಂಧ ವಿಶೇಷ ಕೊಡುಗೆ ನೀಡಿ ದೇಶವಾಸಿಗಳಿಗೆ ಸ್ಪೂರ್ತಿ ನೀಡುತ್ತಲೇ ಇದ್ದಾರೆ ಎಂದು ಪ್ರಧಾನಿ ಮೋದಿ ಹೇಳಿದ್ದಾರೆ